ಮಾಧುಸ್ವಾಮಿ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿಂದು ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ವಿವರ ನೀಡಿದ ಅವರು ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರಲು ಸಂಪುಟ ಒಪ್ಪಿಗೆ ನೀಡಿದೆ

ಇದನ್ನು ಏಳನೆ ತರಗತಿವರೆಗೆ ವಿಸ್ತರಿಸುವ ಬಗ್ಗೆ ಇಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆದಿದೆಯೇ ಹೊರತು ಈ ಬಗ್ಗೆ ನಿರ್ಧಾರ ಕೈಗೊಂಡಿಲ್ಲ ಎಂದು ಪಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ

ಗೋಪಾಲಯ್ಯ ತಿಳಿಸಿದ್ದಾರೆ ಯಾದಗಿರಿ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಜಿಲ್ಲಾ ಮಟ್ಟದ ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಸುದ್ದಿಗೋಷ್ಟಿಯಲ್ಲಿ ಅವರು ಮಾತನಾಡಿದರು

ಈಗಾಗಲೇ ಈ ಗುರಿ ತಲುಪಲಾಗಿದೆ

ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಅವುಗಳ ಸಾಧನೆಗೆ ಅನುಗುಣವಾಗಿ ಐದು ವಿಭಾಗಗಳಲ್ಲಿ ರ್ಯಾಂಕಿಂಗ್ ನೀಡಲಾಗುತ್ತದೆ ಈ ಬಾರಿಯ ರ್ನಾಂಕಿಂಗ್ ಪಟ್ಟಿ ಆನ್ವಯ ವಿಶ್ವವಿದ್ಯಾಲಯ ವಿಭಾಗದಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಟಾನ ಸಂಸ್ಥೆ ಐ ಐ ಎಸ್ಸಿ ಶ್ರಥಮ ಸ್ಥಾನ ಪಡೆದಿದೆ ಇದೇ ವಿಭಾಗದಲ್ಲಿ ಮಣಿಪಾಲದ ಮಣಿಪಾಲ್ ಅಕಾಡೆಮಿ ಆಫ್ ಷ್ಟೆಯರ್ ಎಜುಕೇಶನ್ ಎಂಟನೇ ಸ್ಥಾನದಲ್ಲಿದೆ ಒಟ್ಟಾರೆ ರ್ಕಾಂಕಿಂಗ್ ಪಟ್ಟಿಯಲ್ಲಿ ಮದ್ರಾಸ್ ಐಐಟಿ ಪ್ರಥಮ ಸ್ಥಾನ ಪಡೆದಿದ್ದು ಐ ಐ ಎಸ್ಸಿ ಬೆಂಗಳೂರು ದ್ವಿತೀಯ ಸ್ಥಾನದಲ್ಲಿದೆ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಐಐಎಮ್ ಬೆಂಗಳೂರು ದ್ವಿತೀಯ ಸ್ವಾನ ಪಡೆದಿದೆ ಫಾರ್ಮಸಿ ವಿಭಾಗದಲ್ಲಿ ಉಡುಪಿಯ ಮಣಿಪಾಲ್ ಕಾಲೇಜ್ ಆಫ್ ಫಾರ್ಮಾಸ್ಟೂಟಿಕಲ್ ಸೈನ್ಸ್ ಏಳನೇ ಸ್ಥಾನದಲ್ಲಿದ್ದರೆ ಮೈಸೂರಿನ ಜಿ ಎಸ್ ಎಸ್ ಕಾಲೇಜ್ ಆಫ್ ಫಾರ್ಮಸಿ ಪತ್ತನೇ ಸ್ಥಾನದಲ್ಲಿದೆ ಕಾನೂನು ವಿಭಾಗದಲ್ಲಿ ದೆಂಗಳೂರಿನ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಪ್ರಥಮ ಸ್ನಾನ ಪಡೆದಿದೆ ದಂತವಿಜ್ಞಾನ ವಿಭಾಗದಲ್ಲಿ ಉಡುಪಿಯ ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ ದ್ವಿತೀಯ ಸ್ಥಾನ ಗಿಟ್ಟಿಸಿಕೊಂಡಿದೆ

ವಿಧಾನಪರಿಷತ್ ಸದಸ್ಯರಾಗಿರುವ ಕಾಂಗ್ರೆಸ್ನ ನಜೀರ್ ಅಷ್ಠದ್ ಜಯಮ್ನ ಎಂ

ವೇಣುಗೋಪಾಲ್ ಎನ್

ರೇವಣ್ಣ ಹಾಗೂ ಜೆಡಿಎಸ್ನ ಟಿ ಎ

ಇಂದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದೆ

ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಲ್ಕಾಣ ಮಂಟಪಗಳು ಸ್ವೀಕರಿಸಿರುವ ಮುಂಗಡ ಹಣವನ್ನು ತೆರಿಗೆ ಕಡಿತಗೊಳಿಸಿ ಅದನ್ನು ಸಂಬಂಧಪಟ್ಟವರಿಗೆ ಹಿಂದಿರುಗಿಸಬೇಕು ಎಂದು ಕಂದಾಯ ಸಚಿವ ಆರ್ ಅಶೋಕ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ಸಾರ್ವಜನಿಕರು ಮದುವೆ ಇನ್ನಿತರ ಶುಭ ಸಮಾರಂಭಗಳಿಗೆ ಲಾಕ್ಡೌನ್ ಮುಂಚತವಾಗಿ ಮುಂಗಡ ಹಣವನ್ನು ಕಲ್ಯಾಣ ಮಂಟಪದ ಮಾಲೀಕರಿಗೆ ನೀಡಿ ಕಾಯ್ನಿರಿಸಿದ್ದರು

ಸೋಮಶೇಖರ್ ತಿಳಿಸಿದ್ದಾರೆ ತುಮಕೂರಿನ ಕ್ಯಾತ್ಸಂದ್ರದಲ್ಲಿ ಪ್ರಾಥಮಿಕ ಕೃಷಿ ಪತ್ರಿನ ಸಹಕಾರಿ ಸಂಘ ಹಾಗೂ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ಜಿಲ್ಲೆಯ ಶ್ರಮಿಕ ಅತಿ ಸಣ್ಣ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ತುಮಕೂರು ಜಿಲ್ಲೆಯಲ್ಲಿ ಒಂದು ಕೋಟಿ ಸಾಲ ನೀಡುವ ಯೋಜನೆಗೆ ಚಾಲನೆ ನೀಡಲಾಗುತ್ತಿದ್ದು

ಸೋಂಕಿನಿಂದ ಇಂದು ಮೂವರು ಮೃತಪಟ್ಟದ್ದು ಅವರಲ್ಲಿ ಇಬ್ಬರು ಬೆಂಗಳೂರು ನಗರ ಹಾಗೂ ಒಬ್ಬರು ರಾಯಚೂರು ಜಿಲ್ಲೆಗೆ ಸೇರಿದವರಾಗಿದ್ದಾರೆ

ಈ ಬಗ್ಗೆ ಮಾಹಿತಿ ನೀಡಿದ ಕ್ರಿಮ್ಲ್ ನಿರ್ದೇಶಕ ಡಾ

ಶುಚಿತ್ವಕ್ಷೆ ಹೆಚ್ಚಿನ ಮಹತ್ವ ಕೊಡಲಾಗಿದೆ ಶೌಚಾಲಯ ಅಡುಗೆ ಮನೆ ಮಲಗುವ ಕೋಣೆ ಎಲ್ಲವೂ ಸ್ವಚ್ಚವಾಗಿವೆ ಪ್ರತಿ ದಿನ ದೆಳಗ್ಗೆ ಕ್ವಾರೆಂಟೈನ್ನಲ್ಲಿರುವವರ ಆರೋಗ್ಯ ತಪಾಸಣೆ ನಡೆಸಲಾಗುತ್ತದೆ ಅಲ್ಲದೇ ಮಕ್ಕಳ ಹಾಗೂ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗುತ್ತಿದೆ ಜಲ್ಲೆಗೆ ಬಂದವರನ್ನು ಚೆಕ್ಪೋಸ್ಟ್ಗಳಲ್ಲಿ ಹೆಚ್ಚು ಹೊತ್ತು ಕಾಯಿಸದೇ ಏಕಗವಾಕ್ಷಿ ವ್ಯವಸ್ಥೆ ಮೂಲಕ ನೊಂದಾಯಿಸಿಕೊಂಡು ನೇರವಾಗಿ ಕ್ವಾರಂಟೈನ್ ಕೇಂದ್ರಗಳಿಗೆ ತಲುಪಿಸಲಾಗುತ್ತಿದೆ ಪ್ರತಿ ಕೇಂದ್ರಗಳಿಗೆ ನೋಡಲ್ ಅಧಿಕಾರಿಗಳಿದ್ದು ಎಲ್ಲಾ ವ್ಯವಸ್ಥೆಗಳನ್ನು ಅಬ್ಬಕಟ್ಟಾಗಿ ನಿರ್ವಹಿಸಲಾಗುತ್ತಿದೆ ಕ್ವಾರಂಟ್ಟಿನ್ನಲ್ಲಿ ಇರುವವರ ಆರೋಗ್ಲದ ಹಿತದೃಷ್ಟಿಯಿಂದ ಅವರಿಗೆ ಪ್ರತಿ ದಿನ ಕಷಾಯ ಹಾಗೂ ವಿಟಮಿನ್ ಡಿ ಹೆಚ್ಚಿಸಲು ನೆಲ್ಲಿಕಾಯಿ ನೀಡಲಾಗುತ್ತಿದೆ ಕ್ವಾರಂಟೈನ್ನಲ್ಲಿ ಇರುವವರು ಗಿಡ ನೆಡುವುದು ಶುಚಿತ್ವ ಕಾರ್ಯ ಮುಂತಾದ ಚಟುವಟಕೆಗಳಲ್ಲಿ ಕಾಲಕಳೆಯುತ್ತಿದ್ದಾರೆ

ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ಸಂಫದ ಸಹಯೋಗದಲ್ಲಿ ಸಸ್ಥಸಂತೆಯೊಂದನ್ನು ಆಯೋಜಿಸಲಾಗಿದ್ದು ರಾಜ್ಯ ಜೀವ ವ್ಯವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ ಹೆಗಡೆ ಅತೀಸರ ಚಾಲನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಸ್ನಸಂತೆಯ ಮೂಲಕ ಸಾವಯವ ಕೃಷಿಯನ್ನು ಮುಂಚೂಣಿಗೆ ತರುವುದರ ಜತೆಗೆ ಕೃಷಿ ವೈವಿಧ್ಯತೆಯನ್ನು ಹೆಚ್ಚಿಸಲು ಸಾಧ್ಯ ರೈತರಿಗೆ ಆದಾಯ ಬರುವಂತೆ ಮಾಡಿ ಅವರನ್ನು ಆರ್ಥಿಕವಾಗಿ ಸ್ವಾವಲಂಭಿಗಳನ್ನಾಗಿಸುವಲ್ಲಿ ಸಸ್ಯಸಂತೆ ಅತಿಮುಖ್ಯ ಪಾತ್ರ ವಹಿಸುತ್ತದೆ ಎಂದರು ಒಂದು ತಿಂಗಳ ಕಾಲ ನಡೆಯಲಿರುವ ಸಸ್ಕಸಂತೆಯಲ್ಲಿ ನೇರಳೆ ದಾಲ್ಟಿನ್ನಿ

ಈ ಕುರಿತು ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ವಿಶ್ವೇಶ್ವರ ಭಚ್ ಕೋಟೆಮನೆ ಆಕಾಶವಾಣಿಯೊಂದಿಗೆ ಮಾಹಿತಿ ಪಂಚಿಕೊಂಡಿದ್ದಾರೆ

ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಬಹುತೇಕ ಕೆಡೆ ಉತ್ತರ ಒಳನಾಡಿನ ಹಲವೆಡೆ ಮಳೆಯಾಗಿದೆ

ಬೆಂಗಳೂರು ಮತ್ತು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡಕವಿದ ವಾತಾವರಣವಿದ್ದು ಗುಡುಗುಸಒತ ಮಳೆ ಸಾಧ್ಯತೆ